ಇಂದಿನಿಂದ ದೇಶೀಯ ವಿಮಾನ ಹಾರಾಟ ಆರಂಭ ಭಾರತೀಯ ವಿಮಾನ ನಿಲ್ಲಾಣಗಳ ಪ್ರಾಧಿಕಾರದಿಂದ ಪ್ರಯಾಣಿಕರಿಗೆ ಮಾರ್ಗಸೂಚೆ ಪ್ರಕಟ ಮುಂಬರುವ ಹತ್ತು ದಿನಗಳ ನಂತರ ದೇಶದಲ್ಲಿ ಎರಡು ಸಾವಿರದ ಆರು ನೂರು ರೈಲುಗಳ ಸಂಚಾರಕ್ಕೆ ವ್ಯವಸ್ಟೆ ಕೇಂದ್ರ ಸಚಿವ ಸುರೇಶ ಅಂಗಡಿ

ರಾಜ್ಯಾದ್ಯಂತ ಅತ್ಯಂತ ಸರಳವಾಗಿ ಆಚರಣೆ ರಾಷ್ಟಪತಿ ಮತ್ತು ಉಪರಾಷ್ಟಪತಿ ಸೇರಿದಂತೆ ಗಣ್ಯರ ಶುಭಾಶಯ ವಾರ್ತೆಗಳ ವಿವರ ಎರಡು ತಿಂಗಳ ನಂತರ ಇಂದಿನಿಂದ ದೇಶೀಯ ವಿಮಾನ ಹಾರಾಟ ಆರಂಭವಾಗಲಿದ್ದು ಈ ಹಿನ್ನೆಲೆ ಭಾರತೀಯ ವಿಮಾನ ನಿಲ್ದಾಣಗಳ ಪ್ರಾಧಿಕಾರ ಪ್ರಯಾಣಿಕರಿಗೆ ಮಾರ್ಗಸೂಚಿಗಳನ್ನು ಹೊರಡಿಸಿದೆ ಮುಖಗವಸು ಧರಿಸುವುದು ವ್ಯಕ್ಷಿಗತ ಅಂತರ ಕಾಪಾಡುವುದು ಸ್ಯಾನಿಟ್ಟೆಸರ್ ಬಳಕೆ ಸೇರಿದಂತೆ ಮುಂಜಾಗೃತಾ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಸೂಜಿಸಿದೆ ಪ್ರಯಾಣಿಕರು ಟ್ರ್ಯಾಲಿ ಬಳಸುವುದನ್ನು ನಿಷೇಧಿಸಲಾಗಿದ್ದು ಕೈಚೀಲವೊಂದಕ್ಕೆ ಅವಕಾಶ ನೀಡಲಾಗಿದೆ

ಪ್ರಯಾಣಿಕರು ಆರೋಗ್ಯ ಸೇತು ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಬಳಸಬೇಕು ವಿಮಾನ ನಿಲ್ಲಾಣದಿಂದ ಹೊರ ಬರುವಾಗಲೂ ಥರ್ಮಲ್ ಸ್ಕೀನಿಂಗ್ ಮಾಡಬೇಕು ಎಂದು ಆರೋಗ್ಗ ಸಚಿವಾಲಯ ಸೂಚಿಸಿದೆ

ಮುಂಬರುವ ಪತ್ತು ದಿನಗಳ ನಂತರ ದೇಶದಲ್ಲಿ ಎರಡು ಸಾವಿರದ ಆರು ನೂರು ರೈಲುಗಳ ಸಂಚಾರ ವ್ಯವಸ್ಥೆ ಕಲ್ಪಿಸಲಾಗುವುದು ಎಂದು ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ಸುರೇಶ ಅಂಗಡಿ ತಿಳಿಸಿದ್ದಾರೆ

ದೇಶದ ಆಯಾ ರಾಜ್ಯಗಳ ಅನುಮತಿ ಮೇರಿಗೆ ಸಮ್ಮತಿ ನೀಡುವ ರಾಜ್ಯಗಳ ಒಳಗಡೆಯೂ ರೈಲು ಸಂಚಾರ ಆರಂಭಿಸಲು ನಿರ್ಧರಿಸಲಾಗಿದ್ದು ಈ ಹಿನ್ನಲೆ ಎಲ್ಲ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಲಾಕ್ಡೌನ ನಂತರ ಬೆಂಗಳೂರು ಬೆಳಗಾವಿ ಹಾಗೂ ಬೆಂಗಳೂರು ಮೈಸೂರು ಮಧ್ಯೆ ರೈಲು ಸಂಚಾರ ಆರಂಭಿಸಲಾಗಿದೆ ಆದರೆ ಕೊರೊನಾ ಹಿನ್ನೆಲೆ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಇದೆ ಎಂದು ಸಚಿವ ಸುರೇಶ ಅಂಗಡಿ ಹೇಳಿದರು ಎಂಬಿಬಿಎಸ್ ಪದವೀಧರ ವೈದ್ಯರಿಗೆ ವೇತನ ಹೆಚ್ಚಳ ಮಾಡಿದಂತೆ ಆಯುಷ್ ವೈದ್ಯರಿಗೂ ವೇತನ ಹೆಚ್ಚಿಸಬೇಕು ಎಂಬ ಬಗ್ಗೆ ಮನವಿ ಬಂದಿದ್ದು ಇದು ನ್ಯಾಯಸಮ್ನವಾಗಿದೆ ಈ ಬಗ್ಗೆ ನಾಳೆ ಸರ್ಕಾರದ ಹಂತದಲ್ಲಿ ಮಾತುಕತೆ ನಡೆಸಿ ಸೂಕ್ತ ತ್ರಮ ಕೈಗೊಳ್ಳಲಾಗುವುದು ಎಂದು ಆರೋಗ್ಯ ಖಾತೆ ಸಚಿವ ಬಿ

ಬಳ್ಳಾರಿಯಲ್ಲಿ ನಿನ್ನೆ ಸುದ್ವಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ಜೂನ್ ಮತ್ತು ಜುಲೈನಲ್ಲಿ ಕೊರೊನಾ ವೈರಸ್ ಸೋಂಕು ಮತ್ತಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಹರಡುವ ಮುನ್ಲೂಚನೆ ಇದ್ದು ಈ ಸಂಬಂಧ ಎಲ್ಲ ಜಿಲ್ಲೆಗಳಲ್ಲಿ ಒಪನ್ ಆಸ್ಪತ್ರೆಗಳನ್ನು ಆರಂಭಿಸಲು ಚೆಂತನೆ ನಡೆಸಲಾಗಿದೆ ಮೈದಾನ ಕ್ರೀಡಾಂಗಣದಂತಹ ಪ್ರದೇಶಗಳಲ್ಲಿ ತಾತ್ನಾಲಿಕವಾಗಿ ಓಪನ್ ಆಸ್ಪತ್ರೆ ನಿರ್ಮಿಸಲಾಗುವುದು ಇಲ್ಲಿ ಕೊರೊನಾ ಸೋಂಕು ಶಂಕಿತರ ತಪಾಸಣೆ ಮಾಡಲಾಗುವುದು ಗ್ರಾಮೀಣ ಭಾಗಕ್ಕೆ ಕೊರೊನಾ ಸೋಂಕು ಹರಡದಂತೆ ತಡೆಯಲು ಈ ಕ್ರಮ ಕೈಗೊಳ್ಳಲಾಗುತ್ತಿದೆ ಹೇಳಿದರು

ಕರಾವಳಿ ಜಿಲ್ಲೆಗಳನ್ನು ಹೊರತುಪಡಿಸಿ ರಾಜ್ಯಾದ್ಯಂತ ಮುಸ್ಲಿಂ ಬಾಂಧವರು ಈದ್ ಉಲ್ ಫಿತ್ರ ಹಬ್ಬವನ್ನು ಆಚರಿಸುತ್ತಿದ್ದಾರೆ ಕರಾವಳಿ ಜಿಲ್ಲೆಗಳಲ್ಲಿ ನಿನ್ನೆ ರಮಜಾನ್ ಹಬ್ಬವನ್ನು ಸರಳವಾಗಿ ಆಚರಿಸಲಾಯಿತು ಕೋವಿಡ್ ಸೋಂಕು ಪರಡುತ್ತಿರುವ ಹಿನ್ನೆಲೆ ಲಾಕ್ಡೌನ್ ಜಾರಿಯಾಗಿರುವುದರಿಂದ ಮಸೀದಿ ಅಥವಾ ಸಾಮೂಹಿಕ ಈದ್ ಪ್ರಾರ್ಥನೆ ಸಲ್ಲಿಸಲು ಅವಕಾಶವಿಲ್ಲ ಆದ್ದರಿಂದ ಮನೆಯಲ್ಲೆ ಇದ್ದು ಸಾಮಾಜಿಕ ಅಂತರ ಕಾಯ್ದುಕೊಂಡು ನಮಾಜ್ ಮಾಡಬೇಕು ಜೊತೆಗೆ ಆರೋಗ್ಚಕ್ಕೆ ಸಂಬಂಧಿಸಿದ ಎಲ್ಲ ಮುನ್ನೆಚ್ವರಿಕಾ ಕ್ರಮಗಳನ್ನು ಗಮನದಲ್ಲಿಟ್ಟುಕೊಂಡು ಹಭ್ವವನ್ನು ಆಚರಿಸುವಂತೆ ಮುಸ್ಲಿಂ ಧಾರ್ಮಿಕ ಮುಖಂಡರು ಈಗಾಗಲೇ ಮನವಿ ಮಾಡಿದ್ದಾರೆ ಮಸೀದಿಗಳಲ್ಲಿ ಬೆಳಗ್ಗೆ ಐದು ಮಂದಿ ಮೀರದಂತೆ ಈದ್ ಪ್ರಾರ್ಥನೆ ಸಲ್ಲಿಸಬಹುದು ಉಳಿದವರು ತಮ್ಮ ಮನೆಗಳಲ್ಲಿಯೇ ಇಸ್ಲಾಮಿಕ್ ನಿಯಮ ಮತ್ತು ಸರ್ಕಾರದ ನಿರ್ದೇಶನಗಳನ್ನು ಗಮನದಲ್ಲಿಟ್ಟುಕೊಂಡು ಪ್ರಾರ್ಥನೆ ಸಲ್ಲಿಸಬೇಕು ಶುಭಾಶಯ ವಿನಿಮಯ ಮಾಡುವ ವೇಳೆ ಕೈ ಕುಲುಕುವುದು ಆಲಿಂಗನ ಮಾಡುವುದನ್ನು ನಿರ್ಬಂಧಿಸಲಾಗಿದೆ ಮನೆಯಿಂದ ಅನಗತ್ತವಾಗಿ ಹೊರಗೆ ತೆರಳುವಂತಿಲ್ಲ ಎಂದು ತಿಳಿಸಲಾಗಿದೆ ರಮಜಾನ್ ಹಬ್ಬವು ಪ್ರೀತಿ ಶಾಂತಿ ಸಹೋದರತ್ವ ಮತ್ತು ಸಾಮರಸ್ಕದ ಅಭಿವ್ಯಕ್ತಿಯಾಗಿದೆ

ಜನರು ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದಕ್ಕೆ ಬದ್ದರಾಗಿ ಅತ್ಯಂತ ಸುರಕ್ಷಿತವಾಗಿ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಜೊತೆಗೆ ಶೀಘ್ರದಲ್ಲೇ ಕೋವಿಡ್ ಸವಾಲನ್ನು ಜಯಿಸುವ ಸಂಕಲ್ಪ ಕೈಗೊಳ್ಳುವಂತೆ ಕರೆ ನೀಡಿದ್ದಾರೆ ಈ ಈದ್ ಉಲ್ ಫಿತ್ರ್ ಕರುಣೆ ದಾನ ಭರವಸೆಯ ಸಾರ್ವತ್ರಿಕ ಮೌಲ್ಯಗಳನ್ನು ನೀಡಲಿ ರಾಷ್ಷಪತಿ ತಮ್ಮ ಸಂದೇಶದಲ್ಲಿ ಆಶಿಸಿದ್ದಾರೆ

ಆದ್ದರಿಂದ ರಮಜಾನ್ ಹಬ್ಬದ ಈ ಸಂದರ್ಭದಲ್ಲಿ ಜನರು ಮನೆಯಲ್ಲೇ ಇದ್ದುಕೊಂಡು ಸಂತ್ಯಪ್ತರಾಗಿ ಹುರುಪಿನಿಂದ ಹಬ್ಬವನ್ನು ಆಚರಿಸಬೇಕು ಸಾಮಾಜಿಕ ಅಂತರ ಕಾಯ್ದುಕೊಂಡು ಹಾಗೂ ವೈಯಕ್ತಿಕ ನೈರ್ಮಲ್ಯದ ಸುರಕ್ಷತಾ ಮಾನದಂಡಗಳಿಗೆ ಬದ್ದರಾಗಿರುವಂತೆ ಉಪರಾಷ್ಷಪತಿ ಎಂ ವ್ಲೆಂಕಯ್ಯ ನಾಯ್ಡು ಮುಸ್ಲಿಂ ಬಾಂಧವರಿಗೆ ಕರೆ ನೀಡಿದ್ದಾರೆ ಈ ಈದ್ ಉಲ್ ಫಿತ್ರ್ ಜನರ ಜೀವನದಲ್ಲಿ ಆರೋಗ್ಯ ಶಾಂತಿ ಸಮ್ಟದ್ದಿ ಮತ್ತು ಸಾಮರಸ್ತ ತರಲಿ ಎಂದು ಉಪರಾಷ್ಟಪತಿ ಹಾರ್ತೆಸಿದ್ದಾರೆ ಪವಿತ್ರ ಈದ್ ಉಲ್ ಫಿತರ್ ಹಬ್ಲ ಸಾರುವ ಸ್ಟೇಹ ತ್ಯಾಗ ಮತ್ತು ಭಾತೃತ್ವದ ಸಂದೇಶವನ್ನು ನಾವೆಲ್ಲ ಅರಿತು ಅಳವಡಿಸಿಕೊಂಡು ಬಾಳೋಣ ನಾಡಿನ ಎಲ್ಲ ಮುಸ್ಲಿಮ್ ಬಂಧುಗಳಿಗೆ ರಮಜಾನ್ ಹಬ್ಬದ ಶುಭಾಶಯಗಳು ಎಂದು ವಿಧಾನಸಭೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಟ್ವಿಟ್ ಮಾಡಿದ್ದಾರೆ ಪ್ರದೇಶ ಸಮಾಚಾರ ಕೇಳುತ್ತೀದ್ದಿರಿ

ಸೋಂಕಿತ ಮೊಲೀಸ್ ಕಾನ್ಸ್ಟೆಬಲ್ಗಳು ಕಾರ್ಯ ನಿರ್ವಹಿಸುತ್ತಿದ್ದ ಕಾರ್ಕಳ ಗ್ರಾಮಾಂತರ ಠಾಣೆ ಅಜೆಕಾರು ಹಾಗೂ ಬ್ರಹ್ಲಾವರ ಮೊಲೀಸ್ ಠಾಣೆಗಳನ್ನು ಬಂದ್ ಮಾಡಲಾಗಿದೆ ಎಂದು ಉಡುಪಿ ಜಿಲ್ಲಾಧಿಕಾರಿ ಜಿ

ಗರ್ಭಿಣಿಗೆ ಹೇಗೆ ಮತ್ತು ಎಲ್ಲಿಂದ ಸೋಂಕು ಪರಡಿತು ಎಂಬ ಬಗ್ಗೆ ಅವರ ಪ್ರಾಥಮಿಕ ಮತ್ತು ದ್ವೀತಿಯ ಸಂಪರ್ಕಿತರನ್ನು ಪತ್ತೆ ಹಚ್ಚಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿನ್ನೆ ಮತ್ತೊಂದು ಕೊರೋನಾ ಸೋಂಕು ದೃಢಪಟ್ಟಿದೆ

ಕೊನೆಯಲ್ಲಿ ಮತ್ತೊಮ್ಗೆ ಮುಖ್ಯಾಂಶಗಳು

ಿ ಮುಂಬರುವ ಹತ್ತು ದಿನಗಳ ನಂತರ ದೇಶದಲ್ಲಿ ಎರಡು ಸಾವಿರದ ಆರು ನೂರು ರೈಲುಗಳ ಸಂಚಾರಕ್ಕೆ ವ್ಯವಸ್ಥೆ ಕೇಂದ್ರ ಸಚಿವ ಸುರೇಶ ಅಂಗಡಿ

ರಾಜ್ಯಾದ್ಯಂತ ಅತ್ಯಂತ ಸರಳವಾಗಿ ಆಚರಣೆ ರಾಷ್ಟಪತಿ ಮತ್ತು ಉಪರಾಷ್ಟಪತಿ ಸೇರಿದಂತೆ ಗಣ್ಕರ ಶುಭಾಶಯ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು